ಪ್ರವಾಹದಿಂದ ತತ್ತರಿಸಿರುವ ಕೊಡಗು ಜೆಲ್ಲೆಯಲ್ಲಿ ಮುಂದುವರೆದ ಪರಿಹಾರ ಕಾರ್ಯ ಶಾಲೆಗಳ ಆರಂಭ ಮೂರು ದಿನಗಳಲ್ಲಿ ವಿದ್ನಾರ್ಥಿಗಳಿಗೆ ಪಠ್ಲ ಸೋಟ್ ಪುಸ್ತಕ ವಿತರಣೆ ಸಚಿವ ಎನ್ ಮಹೇಶ್

ಕೊಡಗಿನಲ್ಲಿ ಸೂರು ಕಳೆದುಕೊಂಡವರಿಗೆ ನೂತನ ತಂತ್ರಜ್ಞಾನ ಬಳಸಿ ತ್ವರಿತವಾಗಿ ಮನೆಗಳ ನಿರ್ಮಾಣ ಸಚಿವ ಯು

ಕೊಡಗು ಜಿಲ್ಲೆಗೆ ನಾಳೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿ ಪರಿಹಾರ ಕಾರ್ಯಗಳ ಪರಿಶೀಲನೆ

ಕಾವೇರಿ ನದಿಯಲ್ಲಿಂದು ವಿಸರ್ಜನೆ

ರಸ್ತೆ ದುರಸ್ತಿ ವಿದ್ಯುತ್ ಸಂಪರ್ಕ ಪುನರ್ ಸ್ಥಾಪನೆ ಮನೆ ಕಳೆದುಕೊಂಡವರಿಗೆ ಸೂರು ಕಲ್ಪಿಸುವ ಕಾರ್ಯ ತೀವ್ರಗೊಂಡಿದೆ ಜಲ್ಲೆಯಲ್ಲಿ ಶಾಲೆಗಳು ಇಂದಿನಿಂದ ಪ್ರಾರಂಭವಾಗಿವೆ

ಉಳಿದ ಕಡೆಗಳಲ್ಲಿ ಶಾಲೆಗಳಲ್ಲಿ ಪಾಠ ಪ್ರವಚನಗಳು ಆರಂಭವಾಗಿವೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎನ್ ಮಹೇಶ್ ತಿಳಿಸಿದ್ದಾರೆ

ಅತಂತ್ರ ಸ್ಥಿತಿಯಲ್ಲಿರುವ ವಿದ್ಯಾರ್ಥಿಗಳನ್ನು ಸಮೀಪದ ಶಾಲೆಗಳಲ್ಲಿ ದಾಖಲಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಮೈತ್ರಿ ಸರ್ಕಾರದ ಸಮಸ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮಡಿಕೇರಿ ಜಿಲ್ಲೆಯ ಕುತಾಲನಗರದ ದಂಡಿನ ಪೇಟೆ ಬಡಾವಣೆಯಲ್ಲಿ ಮಲೆಯಿಂದ ಹಾನಿಗೊಳಗಾದ ಮನೆಗಳನ್ನು ವೀಕ್ಷಿಸಿದರು ನಂತರ ಸುಂಟಕೊಪ್ಪದ ಪರಿಹಾರ ಕೇಂದ್ರಕ್ಷೆ ಭೇಟಿ ನೀಡಿದರು ಗ್ರಾಮೀಣಾಭಿವೃದ್ದಿ ಸಚಿವ ಕೃಷ್ಣ ಭೈರೇಗೌಡ ಭೂ ಕುಸಿತಕ್ಕೆ ಒಳಗಾಗಿರುವ ಕುಶಾಲನಗರದ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಮಣ್ಣನ ಸತ್ತದ ಬಗ್ಗೆ ಮಾಹಿತಿ ಪಡೆದುಕೊಂಡರು

ವಸತಿ ಸಚಿವ ಯು

ಪ್ರವಾಪ ಸಂತ್ರಸ್ತ ಕೊಡಗು ಜಿಲ್ಲೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನಾಳೆ ಭೇಟಿ ನೀಡಿ ಸಂತ್ರಸ್ತರನ್ನು ಭೇಟಿ ಮಾಡಲಿದ್ದಾರೆ ನಿರಾತ್ರಿತ ಶಿಬಿರಗಳಲ್ಲಿರುವವರನ್ನು ಭೇಟಿ ಮಾಡಿ ಅವರ ಅಹವಾಲು ಅಲಿಸಲಿದ್ದಾರೆ ಮೈಸೂರಿಗೆ ವಿಶೇಷ ವಿಮಾನದಲ್ಲಿ ಆಗಮಿಸಲಿರುವ ಅವರು ಹೆಲಿಕಾಪ್ಲರ್ ಮೂಲಕ ಹಾರಂಗಿಗೆ ತೆರಳಿದ್ದಾರೆ ಕುಶಾಲನಗರದ ವಿವಿಧ ಪ್ರದೇಶಗಳಿಗೆ ಅವರು ಭೇಟಿ ನೀಡಲಿದ್ದಾರೆ ನಂತರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪರಿಷಾರ ಮತ್ತು ಪುನರ್ವಸತಿ ಕುರಿತು ಕೊಡಗು ಜಿಲ್ಲಾಧಿಕಾರಿ ಶ್ರೀ ವಿದ್ಯಾ ಅವರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ

ಕೇರಳ ರಾಜ್ಯ ಹಾಗೂ ಕೊಡಗಿಗೆ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳದ ಸಿಬ್ಲಂದಿ ಒಂದು ದಿನದ ವೇತನ ನೀಡಲು ನಿರ್ಧರಿಸಿದ್ಲಾರೆ

ರಾಜೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ್ದು ಕೇರಳಕ್ಕೆ ಒಂದು ಲೋಡ್ ತೊಗರಿ ಬೇಳೆ ಕಳುಹಿಸಿಕೊಡಲಾಗುವುದು ಎಂದರು

ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸಾ

ಅಗಲಿದ ನಾಯಕ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿತಾಭಸ್ವನ್ನು ಬಿಜೆಪಿ ರಾಜ್ಯಾಧ್ವಕ್ಷ ಬಿ ಎಸ್ ಯಡಿಯೂರಪ್ಪ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯ ಬಳಿ ಕಾವೇರಿ ನದಿಯಲ್ಲಿ ಇಂದು ವಿಸರ್ಜಿಸಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಹಾಗೂ ಪಕ್ಷದ ಇತರ ಮುಖಂಡರು ಉಪ್ಯಾತರಿದ್ದರು ವಾಜಪೇಯಿ ಅವರ ಚಿತಾಭಸ್ಥವನ್ನು ರಾಜ್ಯದ ನೇತ್ರಾವತಿ ಮಲಪ್ರಭಾ ಕೃಷ್ಣಾ ಕಾರಂಜ ತುಂಗಾಭದ್ರಾ ಕರಾವತಿ ಮತ್ತು ತುಂಗಾನದಿಗಳಲ್ಲೂ ಸಪ ವಿಸರ್ಜಿಸಲಾಗುವುದು

ಇದಕ್ಕಾಗಿ ಬೆಂಗಳೂರಿನಲ್ಲಿ ಕಸ ಸಂಸ್ಕರಿಸಲು ಸಂಸ್ಕರಣಾ ಫಟಕ ಸ್ವಾಪಿಸಲು ಸಹ ಚಿಂತನೆ ನಡೆಸಿದೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಮಹಾಪಮಂಡಲದ ಅಧ್ಯಕ್ಷ ಡಾ ಎಂ

ರಾಜೇಂದ್ರ ಕುಮಾರ್ ಸಾವಯವ ಗೊಬ್ಬರ ತಯಾರಿಕಾ ಫಟಕ ಸ್ಥಾಪಿಸಿ ರಾಜ್ಯದ ಎಲ್ಲಾ ತಾಲ್ಲೂಕುಗಳಲ್ಲಿ ಮಾರಾಟ ಮಳಗೆಗಳನ್ನು ತೆರೆಯಲಾಗುವುದು ಎಂದರು

ರಾಜ್ಯ ಸರ್ಕಾರ ಕೂಡ ರೈತರ ಬೆಳೆಗಳಿಗೆ ಪ್ರೋತ್ಸಾಪ ಧನ ನೀಡಲಿದೆ ನಫೆಡ್ನಿಂದ ರೈತರ ಉತ್ಪನ್ನಗಳ ಖರೀದಿಗೆ ಸೂಕ್ತ ನಿರ್ದೇಶನ ಬಂದ ನಂತರ ಖರೀದಿ ಪ್ರಕ್ರಯೆ ಆರಂಭಿಸಲಾಗುವುದು

ಇದಕ್ಕಾಗಿ ವ್ಯಾಪಕ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಮಂತಾಲಯ ಮಠದ ಪೀಠಾಧಿಪತಿ ಸುಬುಧೆಂದ್ರ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ ಮಂತ್ರಾಲಯದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಆರಾಧನಾ ಮಹೋತ್ಸದದ ಸಂದರ್ಭದಲ್ಲಿ ಸ್ವಚ್ಛತೆಗೆ ಆದ್ದತೆ ನೀಡಲಾಗಿದೆ ಮಂತಾಲಯವನ್ನು ಕೇಂದ್ರ ಸರ್ಕಾರ ಸ್ವಚ್ಚ ಐಕಾನ್ ಎಂದು ಇತ್ತೀಚೆಗೆ ಗುರುತಿಸಿದ್ದು ಈ ಹಿನ್ನೆಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ವಚ್ಛತಾ ಕಾರ್ಯಕರ್ತರನ್ನು ನಿಯೋಜಿಸಲಾಗಿದೆ ಎಂದರು

ಖರೀದಿಸಿ ಹಬ್ಲಕ್ಕೆ ಅಣಿಯಾಗುತ್ತಿದ್ದಾರೆ ಉಡುಪಿ ಮೂಲದ ಶೀರೂರುಮಠದ ಲಕ್ಷ್ಮಿವರ ತೀರ್ಥ ಸ್ವಾಮೀಜಿ ಯಕೃತ್ ಸಂಬಂಧಿ ಸಮಸ್ಥೆಯಿಂದ ಮೃತಪಟ್ಟದ್ದಾರೆ

ಬಗ್ಗೆ ಅವರ ಅಂಗಾಂಗಗಳಲ್ಲಿ ಯಾವುದೇ ಕುರುಹು ಪತ್ತೆಯಾಗಿಲ್ಲ ಎಂದು ವಿಧಿ ವಿಜ್ಞಾನ ಪ್ರಯೋಗಾಲಯದ ಮೂಲಗಳು ತಿಳಿಸಿವೆ ಎಂದು ಪೊಲೀಸರು ಹೇಳದ್ದಾರೆ ಬೆಂಗಳೂರು ಮಂಗಳೂರು ರಾಷ್ಷೀಯ ಹೆದ್ದಾರಿಯಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಟನ ತಿಗಳರಪಾಳ್ಯ ಬಳಿ ಕಾರೊಂದು ಅಪಘಾತಕ್ಕೀಡಾಗಿ ಬೆಂಗಳೂರು ಮೂಲದ ಮೂವರು ಯುವಕರು ಅಸುನೀಗಿದ್ದಾರೆ ಘಟನೆಯಲ್ಲಿ ಇತರೆ ಹತ್ತು ಮಂದಿ ಗಾಯಗೊಂಡಿದ್ದಾರೆ

ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಿದ್ದು ಇದರಿಂದ ಕಲಬುರಗಿಗೆ ವಾಯು ಸಂಪರ್ಕ ಕಲ್ಪಿಸುವ ದೀರ್ಘಕಾಲದ ಕನಸು ನನಸಾಗತೊಡಗಿದೆ ಹವಾಮಾನ ರಾಜ್ಯದ ಉತ್ತರ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ದುರ್ಬಲವಾಗಿದೆ ಕರಾವಳಿಯ ಅನೇಕ ಕಡೆ ಉತ್ತರ ಒಳನಾಡಿನ ಪಲವೆಡೆ ಪಾಗೂ ದಕ್ಷಿಣ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಮುನ್ನೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ ಮತ್ತು ಒಳನಾಡಿನ ಕೆಲವೆಡೆ ಮಳೆಯಾಗಬಹುದು ಕರಾವಳಿಯಲ್ಲಿ ವೇಗದ ಗಾಳಿ ಬೀಸುವ ಬಗ್ಗೆ ಮೀನುಗಾರರಿಗೆ ಮುನ್ನಚ್ಚರಿಕೆ ನೀಡಲಾಗಿದೆ ಬೆಂಗಳೂರಿನಲ್ಲಿ ಸಾಮಾನ್ಸವಾಗಿ ಮೋಡದ ವಾತಾವರಣವಿದ್ದು ಕೆಲವೊಮ್ಮೆ ಮಳೆಯಾಗಬಹುದು